ಎಲೆಕ್ಸಾನಿಕ್ ಸಿಗರೇಟ್ಗಳ ಉತ್ಪಾದನೆ ಆಮದು ವಿತರಣೆ ಮತ್ತು ಮಾರಾಟ ನಿಷೇಧಿಸುವ ಸುಗ್ರೀವಾಜ್ಷೆಗೆ ಕೇಂದ್ರ ಸಚಿವ ಸಂಪುಟ ಇಂದು ಅಂಗೀಕಾರ ನೀಡಿದೆ

ಯುವಜನರ ಮೇಲೆ ಇ ಸಿಗರೇಟು ಬೀರುತ್ತಿರುವ ದುಪ್ತರಿಣಾಮ ಪರಿಗಣಿಸಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಮೊದಲ ಬಾರಿ ಕಾನೂನು ಉಲ್ಲಂಘಿಸಿದವರಿಗೆ ಒಂದು ವರ್ಷ ಸಜೆ ಮತ್ತು ಒಂದು ಲಕ್ಷ ರೂಪಾಯಿ ದಂಡ ವಿಧಿಸಲಾಗುವುದು ಎಂದು ತಿಳಿಸಿದರು ಬ್ಬಾಟರಿ ಚಾಲಿತ ವಿದ್ವುನ್ನಾನ ಸಿಗರೇಟುಗಳಲ್ಲಿನ ನಿಕೋಟನ್ ಪದಾರ್ಥ ಬಿಸಿಯಾದಾಗ ಏರೋಸಲ್ ಎಂಬ ರಾಸಾಯನಿಕ ಉತ್ತಾದನೆಯಾಗಲಿದ್ದು ಇದು ವ್ಯಸನಕ್ಕೆ ಕಾರಣವಾಗಲಿದೆ ಅಲ್ಲದೆ ಯುವಜನರ ಮೇಲೆ ದುಪ್ಪರಿಣಾಮ ಉಂಟು ಮಾಡಲಿದೆ ಎಂದು ಅಧ್ಯಯನ ವರದಿಗಳು ತಿಳಿಸಿವೆ

ಪ್ರಕರಣದ ಎರಡೂ ಕಡೆಯವರು ಬಯಸಿದಲ್ಲಿ ಮಧ್ಯಸ್ತಿಕೆದಾರರ ಮೂಲಕ ವಿವಾದ ಬಗೆಹರಿಸಿಕೊಳ್ಳಬಹುದು

ಇದರಿಂದಾಗಿ ಪ್ರಕರಣದ ಅಂತಿಮ ತೀರ್ಮ ನೀಡಲು ನ್ಯಾಯಾಧೀಶರಿಗೆ ನಾಲ್ಲು ವಾರಗಳ ಕಾಲಾವಕಾಶ ದೊರೆಯಲಿದೆ

ನಕ್ಷಲ್ ಪಿಡುಗಿನಿಂದ ಮುಕ್ತವಾಗಿ ಜಾರ್ಖಂಡ್ ಪ್ರಗತಿಯತ್ತ ಮುನ್ನಡೆಯುತ್ತಿದೆ ಎಂದು ಕೇಂದ್ರ ಗ್ರಪ ಸಚಿವ ಮತ್ತು ಬಿಜೆಪಿ ರಾಷ್ಷೀಯ ಅಧಕ್ಷ ಅಮಿತ್ ಶಾ ಹೇಳಿದ್ಲಾರೆ ಜಂತಾರಾದಲ್ಲಿ ಜೋಪರ್ ಜನ ಆಶೀರ್ವಾದ ಯಾತ್ರೆಗೆ ಹಸಿರು ನಿಶಾನೆ ತೋರಿದ ಅವರು ಕೇಂದ್ರ ಮತ್ತು ರಾಜ್ಯದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರಗಳು ಜಾರಿಗೊಳಿಸಿದ ಅಭಿವೃದ್ದಿ ಕಾರ್ಯಗಳಿಂದ ಈ ಬದಲಾವಣೆ ಉಂಟಾಗಿದೆ ಎಂದರು ಕೇಂದ್ರದಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಹಾಗೂ ರಾಜ್ಯದಲ್ಲಿ ರಘುಬರ್ದಾಸ್ ನೇತೃತ್ವದ ಸರ್ಕಾರಗಳು ಜಾರಿಗೊಳಿಸಿದ ಅಭಿವೃದ್ದಿ ಕಾರ್ಯಗಳ ಪಟ್ಟ ನೀಡಿದ ಸಚವರು ಮುಂಬರುವ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷಕ್ಷ ಮತ್ತೊಂದು ಅವಕಾಶ ನೀಡಬೇಕೆಂದು ಜನತೆಯಲ್ಲಿ ಮನವಿ ಮಾಡಿದರು

ಈ ಕುರಿತು ದೆಪಲಿಯಲ್ಲಿ ನಿನ್ನೆ ಭಾರತೀಯ ಇತಿಹಾಸ ಸಂಶೋಧನಾ ಪರಿಷತ್ತು ನೆಪರು ಸ್ನಾರಕ ವಸ್ತು ಸಂಗ್ರಹಾಲಯ ಮತ್ತು ಗ್ರಂಥಾಲಯ ಚಾರಿತ್ರಿಕ ಕಡತಗಳ ಮಹಾನಿರ್ದೇಶನಾಲಯ ಗ್ರಹಸಚಿವಾಲಯ ವಿದೇಶಾಂಗ ಮತ್ತು ರಕ್ಷಣಾ ಸಚಿವಾಲಯದ ಹಿರಿಯ ಅಧಿಕಾರಿಗಳ ಸಭಿ ನಡೆಯಿತು ದೇಶದ ಗಡಿ ಗುರುತಿಸುವಿಕೆ ಗಡಿಗಳ ಸ್ಥಳಾಂತರ ಬದಲಾವಣೆ ರಕ್ಷಣಾ ಪಡೆಗಳ ಪಾತ್ರ ಸಾಮಾಜಿಕ ಆರ್ಥಿಕ ಆಯಾಮ ಮುಂತಾದವುಗಳನ್ನು ಈ ಗ್ರಂಥ ಒಳಗೊಳ್ಳಲಿದ್ದು ರಚನೆ ಕಾರ್ಯ ಎರಡು ವರ್ಷದೊಳಗೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ನವದೆಪಲಿಯ ಅವರ ಅಧಿಕೃತ ನಿವಾಸದಲ್ಲಿಂದು ಪಟ್ಟಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಲಾನರ್ಜಿ ಭೇಟಿಯಾದರು ನಿನ್ನೆ ಪ್ರಧಾನಮಂತ್ರಿಯವರ ಜನ್ನದಿನದ ಹಿನ್ನೆಲೆಯಲ್ಲಿ ಮಮತಾ ಬ್ಲಾನರ್ಜಿ ಅವರು ಕುರ್ತಾ ಮತ್ತು ಸಿಹಿ ತಿಂಡಿಗಳೊಂದಿಗೆ ಪ್ರಧಾನಿಯವರಿಗೆ ಶುಭಕೋರಿದರು ಪ್ರಧಾನಮಂತ್ರಿಯಾಗಿ ಎರಡನೇ ಬಾರಿಗೆ ಅಧಿಕಾರ ವಹಿಸಿಕೊಂಡ ನಂತರ ನರೇಂದ್ರ ಮೋದಿ ಅವರನ್ನು ಇದೇ ಮೊದಲ ಬಾರಿಗೆ ಮಮತಾ ಬ್ಲಾನರ್ಜಿ ಭೇಟಿಯಾದರು ಬೆಂಗಳೂರಿನ ಪರಿಷ್ಟತ ಹೊರ ವರ್ತುಲ ರಸ್ತೆ ನಿರ್ಮಾಣ ಯೋಜನೆಗೆ ಕರ್ನಾಟಕ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ

ಹೊಸ ಕ್ರಿಯಾ ಯೋಜನೆ ಸಿದ್ಧಪಡಿಸಲಾಗಿದೆ ನವ ನಗರೋತ್ಯಾನ ಯೋಜನೆಯಲ್ಲಿ ಅಗತ್ಯವಿರುವ ವಾರ್ಡ್ ಪ್ರದೇಶಗಳಲ್ಲಿ ಕಾಮಗಾರಿ ಕೈಗೊಳ್ಲವ ಬದಲಾಗಿ ಬೇಕಾಬಿಟ್ಲಿ ಅನುದಾನ ಪಂಚಕೆ ಮಾಡಲಾಗಿತ್ತು

ವೈಟ್ ಟಾಪಿಂಗ್ ರಸ್ತೆ ಕಾಮಗಾರಿಯನ್ನು ಕಡಿಮೆ ವೆಚ್ಚದಲ್ಲಿ ನಿರ್ಮಿಸಲು ಅವಕಾಶವಿದೆ ಎಂದು ಜನರಿಗೆ ತೋರಿಸಲು ಹೊಸದಾಗಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ಕೈಗೊಳ್ಳಲು ಸಂಪುಟ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ

ಜಮ್ನು ಕಾಶ್ನೀರ ಮತ್ತು ಲಡಾಖ್ ಅನ್ನು ಕೇಂದ್ರಾಡಳತ ಶ್ರದೇಶವಾಗಿಸುವ ಪ್ರಕ್ರಿಯೆ ಸರಾಗವಾಗಿ ನಡೆಯಲಿದೆ ಎಂದು ಕೇಂದ್ರ ಸಿಲ್ಲಂದಿ ಪಿಂಚಣಿ ಮತ್ತು ಸಾರ್ವಜನಿಕ ದೂರು ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ಗಾರೆ ದೆಹಲಿಯಲ್ಲಿಂದು ಎಲ್ಲ ರಾಜ್ಯಗಳ ಮುಖ್ಯ ಕಾರ್ಯದರ್ತಿಗಳು ಮತ್ತು ಪ್ರಧಾನ ಕಾರ್ಯದರ್ತಿಗಳ ವಾರ್ಷಿಕ ಸಮ್ನೇಳನ ಉದ್ದೇತಿಸಿ ಮಾತನಾಡಿದ ಅವರು ಭ್ರಷ್ಲಾಚಾರ ಮತ್ತು ಅದಕ್ಷತೆ ಕುರಿತು ಸರ್ಕಾರ ಶೂನ್ನ ಸಹಿಷ್ಣುತೆ ಹೊಂದಿದೆ ಆದರೆ ಪ್ರಾಮಾಣಿಕ ಮತ್ತು ದಕ್ಷ ಅಧಿಕಾರಿಗಳಿಗೆ ಸಕಾರಾತ್ಮಕ ವಾತಾವರಣ ನಿರ್ಮಿಸಲು ಸರ್ಕಾರ ಬದ್ಧ ಎಂದರು ಕ್ಷಿಪ್ರ ಮತ್ತು ಪಾರದರ್ಶಕ ಆಡಳಿತ ಖಾತರಿಪಡಿಸುವ ನಿಟ್ಟನಲ್ಲಿ ಎಲ್ಲ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸರ್ಕಾರ ಸಂಪೂರ್ಣ ಸಹಕಾರ ನೀಡಲಿದೆ ಎಂದು ಅವರು ತಿಳಿಸಿದರು

ಬೆಂಗಳೂರಿನಲ್ಲಿಂದು ನಾಲ್ಲು ದಿನಗಳ ವಿಶ್ವ ಬೀಜ ವ್ಯಾಪಾರ ಮತ್ತು ತಂತ್ರಜ್ಞಾನ ಸಮಾವೇತವನ್ನು ಉದ್ವಾಟಿಸಿದ ಅವರು ಮಿಶ್ರ ತಳಿ ಮತ್ತು ಬೀಜ ಉತ್ಪಾದನೆ ಕುರಿತು ಇನ್ನಷ್ಟು ಸಂಶೋಧನೆಯ ಅಗತ್ಲವಿದೆ ಎಂದರು

ಆಕಾಶವಾಣಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ಪಂದ್ಲದ ವೀಕ್ಷಕ ವಿವರಣೆ ನೀಡುತ್ತಿದೆ ಭಾನುವಾರ ಧರ್ಮತಾಲಾದಲ್ಲಿ ನಡೆದ ಸರಣಿಯ ಮೊದಲ ಪಂದ್ಡ ಮಕೆಯಿಂದಾಗಿ ರದ್ಗುಗೊಂಡಿತು